ತಾವಿರುವಲ್ಲೇ ಉಳಿಯುವಂತೆ ಮತ್ತು ಪ್ರಯಾಣ ಮಾಡದಂತೆ ವಲಸಿಗರಿಗೆ ಪ್ರಧಾನಿ ಮನವಿ

ಸಾರ್ವಜನಿಕ ಸಾರಿಗೆಯನ್ನು ಸ್ನಗಿತಗೊಳಿಸಲಾಗಿದೆ ಇಲ್ಲವೇ ಕಡಿಮೆ ಮಾಡಲಾಗಿದೆ ಅತ್ನಾವಶ್ಲಕ ವಸ್ತುಗಳ ಮಾರಾಟ ಮಳಿಗೆ ಹೊರತು ಪಡಿಸಿ ಎಲ್ಲ ಮಾರುಕಟ್ಟಿಗಳು ಅಂಗಡಿಗಳು ಮುಟ್ಟವೆ

ಪೋತ್ಸಾಹಿಸುತ್ತಿದ್ಗಾರೆ ಮತ್ತು ಜನರ ಬೆಂಬಲ ದೃಢವಾಗಿದೆ ಎಂದು ಶ್ರಧಾನಿ ನರೇಂದ್ರ ಮೋದಿ ಹೇಳಿದ್ಗಾರೆ

ಜನರು ಹೆಚ್ಲಿನ ಜನಜಂಗುಳಿ ಸೇರುವ ಪ್ರದೇಶದಿಂದ ದೂರವಿರಬೇಕು ಒಂದು ವೇಳೆ ಯಾವುದೇ ವ್ಯಕ್ತಿ ಪುರುಷ ಇಲ್ಲವೇ ಮಹಿಳೆಗೆ ಕೆಮ್ನು ಜ್ವರ ಕಂಡುಬಂದಲ್ಲಿ ಅಂತಹವರ ಸಂಪರ್ಕದಿಂದ ದೂರವಿರಬೇಕು ಜನರು ತಮ್ಮ ಕೈಗಳನ್ನು ಸ್ವಚ್ದಗೊಳಿಸದೇ ತಮ್ಮ ಕಣ್ಣು

ಸಾರ್ವಜನಿಕ ಸ್ವಳಗಳಲ್ಲಿ ಉಗುಳಬಾರದು ಎಲ್ಲರೂ ಸೋಪು ಹಾಗೂ ನೀರಿನಿಂದ ಕೈಗಳನ್ನು ಆಗಾಗ ತೊಳೆಯುತ್ತಿರಬೇಕು ಇಲ್ಲವೇ ಸ್ಥಾನಿಟೈಜರ್ನಿಂದ ಕೈಗಳನ್ನು ಶುಚಿಗೊಳಿಸಬೇಕು ಪ್ರತಿಯೊಬ್ಲರೂ ತಾವು ಬಳಸಿದ ಟಿಶ್ಯೂ ಪೇಪರ್ಗಳನ್ನು ತಕ್ಷಣವೇ ಮುಚ್ದದ ಕಸದ ತೊಟ್ಟಿಯಲ್ಲಿ ಹಾಕಬೇಕು ಎಂದು ತಿಳಿಸಿದೆ ಒಂದು ವೇಳೆ ಯಾವುದೇ ವ್ಯಕ್ತಿಗೆ ಜ್ಞರ ಉಸಿರಾಟದ ತೊಂದರೆ ಕೆಮ್ನಿನ ಲಕ್ಷಣ ಕಂಡುಬಂದಲ್ಲಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಸೂಚಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿರುವ ಜನತಾ ಕರ್ಪ್ಯೂಗೆ ಜವಾಬ್ದಾರಿಯುತ ಮುಂಬೈ ನಿವಾಸಿಗಳು ಉತ್ತಮ ಸ್ಪಂದನೆ ನೀಡಿದ್ದಾರೆ ಇಂದು ಜನರು ಶಿವಾಜಿ ಪಾರ್ಕ್ ಮೆರ್ಟೆನ್ ಡ್ರೈವ್ ಮತ್ತು ಇತರ ಉದ್ಯಾನಗಳಲ್ಲಿ ಬೆಳಗಿನ ವಾಯು ವಿಹಾರ ಮತ್ತು ನಡಿಗೆಯನ್ನೂ ನಿಲ್ಲಿಸಿದ್ದರು ಸದಾ ಗಿಜಿಗುಡುತ್ತಿದ್ದ ಕೇಂದ್ರ ಮುಂದೈನ ದಾದರ್ ತರಕಾರಿ ಮಾರುಕಟ್ಲೆ ಇಂದು ಮರುಭೂಮಿಯಂತೆ ಭಾಸವಾಗುತ್ತಿತ್ತು

ರಾಜಧಾನಿ ಇಟಾ ನಗರದಲ್ಲಿ ಜನರು ತಮ್ನ ಮನೆಗಳಿಂದ ಹೊರಗೆ ಬಂದಿಲ್ಲ ರಸ್ತೆಗಳು ಖಾಲಿ ಖಾಲಿ ಇದ್ದು ಮಾರುಕಟ್ಟೆಗಳು ಅಂಗಡಿಗಳು ಮುಟ್ಲವೆ ಕೊರೋನಾ ವೈರಾಣು ಹಬ್ಲುವುದನ್ನು ತಡೆಯುವ ನಿಟ್ಟನಲ್ಲಿ ಪ್ರಧಾನಮಂತ್ರಿಯವರು ಕರೆ ನೀಡಿರುವ ಜನತಾ ಕರ್ಪ್ಲೂ ಆಚರಣೆಯಲ್ಲಿ ರಾಷ್ಲದ ಇತರ ರಾಜ್ಯಗಳೊಂದಿಗೆ ಪಶ್ಚಿಮ ಬಂಗಾಳವೂ ಕೈಜೋಡಿಸಿದೆ ದೂರ ಪ್ರಯಾಣದ ರೈಲುಗಳ ಸಂಚಾರ ಸ್ನಗಿತವಾಗಿದೆ ಆದರೆ ಸ್ನಳೀಯ ರೈಲುಗಳು ಮತ್ತು ಬಸ್ ಗಳು ವಿರಳವಾಗಿ ಸಂಚರಿಸುತ್ತಿವೆ ಅರ್ಧ ಗಂಟೆಗಳ ಅಂತರದಲ್ಲಿ ಮೆಟ್ರೋ ರೈಲು ಸಂಚರಿಸುತ್ತಿವೆ